ಜಮ್ಮ ಕಾಶ್ವೀರದ ಪುಲ್ವಾಮಾದ ಉಗ್ರರ ದಾಳಿಯಲ್ಲಿ ಪ್ರಾಣ ತೆತ್ತ ಸಿಆರ್ ಒಎಫ್ ಯೋಧರಿಗೆ ದೇಶದ ಭಾವಪೂರ್ಣ ವಿದಾಯ

ಮಂಡ್ದ ಜಿಲ್ಲೆ ಮದ್ದೂರು ತಾಲೂಕಿನ ಗುಡಿಗೆರೆಯ ಸಿಆರ್ಪಿಎಫ್ ಯೋಧ ಎಚ್ಗುರು ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆರಂಭ

ಧರ್ಮಸ್ವಳದ ಭಗವಾನ್ ಬಾಹುಬಲಿಗೆ ವಿದೃಂಭಣೆಯ ಮಹಾಮಸ್ತಕಾಭಿಷೇಕ ಜಮ್ಗು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಸಿಆರ್ಪಿಎಫ್ ಯೋಧರ ಪಾರ್ಥಿವ ಶರೀರಕ್ಕೆ ಇಂದು ಅವರ ಸ್ವಂತ ಊರುಗಳಲ್ಲಿ ಭಾವಪೂರ್ಣ ವಿದಾಯದೊಂದಿಗೆ ಅಂತ್ಯಕ್ರಿಯೆ ನೇರವೇರಿತು ಅಗಲಿದ ಯೋಧರಿಗೆ ಸ್ವಂತ ಊರಿನ ಹಾಗೂ ಆಯಾ ರಾಜ್ಲಗಳ ಜನತೆ ಅಕ್ರುತರ್ಪಣದೊಂದಿಗೆ ಅಂತಿಮ ಬೀಕೊಡಿಗೆ ನೀಡಿದರು ವೀರ ಯೋಧರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು ಪುಲ್ವಾಮಾ ದಾಳಿಯಲ್ಲಿ ಪ್ರಾಣತೆತ್ತ ಮಂಡ್ದ ಜಿಲ್ಲೆ ಮದ್ದೂರು ತಾಲೂಕಿನ ಗುಡಿಗೆರೆ ಕಾಲೋನಿಯ ಸಿಆರ್ಪಿಎಫ್ ಯೋಧ ಎಚ್ ಗುರು ಪಾರ್ಥಿವ ಶರೀರದ ಅಂತ್ರಕ್ರಿಯೆಯ ವಿಧಿವಿಧಾನಗಳು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಜಿಲ್ಲೆಯ ಕೆ

ದೊಡ್ಡಿಯ ಮೆಳ್ಳಪಳ್ಳಿ ಹೆಬ್ಬಾಳ ಬಳಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿವೆ

ದೊಡ್ಡಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಸ್ವಪ್ರೇರಿತ ಬಂದ್ ಮಾಡಿದ್ದವು

ಗುರು ಓದಿದ್ದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿತ್ತು

ತಮ್ನಣ್ಣ ಸಮ್ನಖದಲ್ಲಿ ಮೃತ ಯೋಧನ ಪತ್ನಿಗೆ ಹಸ್ತಾಂತರಿಸಿದರು

ಅಗಲಿದ ವೀರ ಯೋಧನ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ರಾಜ್ಯ ಗೃಹ ಸಚಿವ ಎಂ

ಪಾಟೀಲ್ ಸಂಸದರಾದ ಪಿ ಸಿ ಮೋಹನ್ ಶೋಭಾ ಕರಂದ್ಲಾಜೆ ರಾಜೀವ್ ಚಂದ್ರಕೇಖರ್ ಶಾಸಕರಾದ ಅರವಿಂದ ಲಿಂಬಾವಳಿ ಎಚ್

ಪಾಟೀಲ್ ರಕ್ಷಣಾ ಪಡೆ ಹಾಗೂ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಣರು ಪುಷ್ಪಗುಚ್ದ ಇರಿಸಿ ಗೌರವ ಸಲ್ಲಿಸಿದರು ನಂತರ ಪಾರ್ಥಿವ ಶರೀರವನ್ನು ಹೊಲೀಸ್ ದೆಂಗಾವಲಿನಲ್ಲಿ ವಿಶೇಷ ವಾಹನದಲ್ಲಿ ರಸ್ತೆ ಮಾರ್ಗವಾಗಿ ಮಂಡ್ದ ಜಿಲ್ಲೆಯ ಯೋಧನ ಸ್ವಗ್ರಾಮಕ್ಕೆ ಕೊಂಡೊಯ್ಲಲಾಯಿತು ಮಾರ್ಗದ ಹಲವೆಡೆ ಊರು ಮತ್ತು ಗ್ರಮಗಳ ಜನರು ರಸ್ತೆ ಬದಿ ನಿಂತು ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು ಜಮ್ಮ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪ್ರಾಣ ತೆತ್ತ ಸಿಆರ್ಒಎಫ್ ಯೋಧ ಮಂಡ್ಕ ಜಿಲ್ಲೆ ಗುಡಿಗೆರೆಯ ಎಚ್ ಗುರು ಪಾರ್ಥಿವ ಶರೀರದ ಅಂತ್ಯಕ್ಷಿಯೆಯನ್ನು ಕೆ

ದೊಡ್ಡಿಯ ಮೆಳ್ಳಹಳ್ಳ ಹೆಬ್ಬಾಳ ಬಳಿಯ ಸರ್ಕಾರಿ ಜಾಗದಲ್ಲಿ ಸಕಲ ಗೌರವಗಳೊಂದಿಗೆ ನೆರವೇರಿಸಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಾಜು ತಿಳಿಸಿದ್ದಾರೆ

ಪ್ರಸಾರ ಭಾರತಿ ಮಂಡಳ ಅಧ್ಯಕ್ಷ ಡಾ ಸೂರ್ಯ ಪ್ರಕಾಶ್ ಸಿಆರ್ಪಿಎಫ್ ಯೋಧರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಟ್ವೀಟ್ ಮಾಡಿದ್ದಾರೆ ಜಮ್ಮ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದನಾ ಕೃತ್ಯ ಹಿನ್ನೆಲೆಯಲ್ಲಿ ದೆಪಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವ ಪಕ್ಷ ಸಭೆ ನಡೆಯಿತು

ಪುಲ್ವಾಮಾ ಭಯೋತ್ಪಾದನಾ ಘಟನೆ ಹಾಗೂ ಈ ಸಂಬಂಧ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ಸಚಿವ ರಾಜನಾಥ್ ಸಿಂಗ್ ಸಭೆಗೆ ವಿವರ ನೀಡಿದರು ಇದಕ್ಕೂ ಮುನ್ನ ಸರ್ವ ಪಕ್ಷ ಸಭೆ ಕುರಿತು ಪ್ರಕ್ರಿಯಿಸಿದ ಕೇಂದ್ರ ಸಚಿವ ಅರುಣ್ ಜೇಟ್ಲ ಪುಲ್ವಾಮಾ ಫಟನೆಗೆ ಸಂಬಂಧಿಸಿದಂತೆ ಇಡೀ ದೇಶದ ಧ್ವನಿ ಒಂದೇ ಆಗಿರಬೇಕೆಂಬ ದೃಷ್ಟಿಯಿಂದ ಸಭೆ ಕರೆಯಲಾಗಿದೆ ಎಂದು ಹೇಳಿದರು ಸರ್ವ ಪಕ್ಷ ಸಭೆ ಕರೆಯುವ ನಿರ್ಧಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಿನ್ನೆ ನಡೆದ ಭದ್ರತಾ ವಿಷಯದ ಮೇಲಿನ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿತ್ತು ಭಯೋತ್ವಾದನೆಯನ್ನು ಬೇರುಸಹಿತ ಕಿತ್ತೊಗೆಯಲು ಭಾರತೀಯರೆಲ್ಲರೂ ಪಣತೊಡಬೇಕಿದ್ದು ಈ ಹಿನ್ನೆಲೆಯಲ್ಲಿ ನಾಳೆ ಭಾನುವಾರ ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು ಸತ್ಯಾಗಹ ನಡೆಸಲಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಸ್ಮಾರ್ಟ್ಸಿಟಿ ಯೋಜನೆಗೆ ಐದು ವರ್ಷಗಳ ಅವಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದು ಹೇಳಿದರು

ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ವಿಗ್ರಹಕ್ಕೆ ಜಲಾಭಿಷೇಕ ಮಾಡುವ ಮೂಲಕ ಬಾಹುಬಲಿಯ ಮಹಾಮಸ್ತಕಾಭಿಷೇಕಕ್ಕೆ ಚಾಲನೆ ನೀಡಿದರು ನಂತರ ತ್ರವಣದೆಳಗೊಳದ ಚಾರುಕೀರ್ತಿ ಭಟ್ಪಾರಕ ಸ್ವಾಮೀಜಿ ಹಾಗೂ ಕಾರ್ಕಳದ ಭಟ್ಪಾರಕರು ಜಲಾಭಿಷೇಕ ನೆರವೇರಿಸಿದರು

ಈ ಬಾರಿಯ ಮಹಾಮಸ್ತಾಭಿಷೇಕವನ್ನು ದೇಶಾದ್ಧಂತ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ವೀಕ್ಷಿಸಿದರು ಆಯುರ್ವೇದ ಮತ್ತು ಯುನಾನಿ ವೈದ್ಯ ಪದ್ಧತಿಗಳನ್ನು ಜನರ ಬಳಿಗೆ ಕೊಂಡೊಯ್ಯಲು ಕೇಂದ್ರ ಸರ್ಕಾರ ಹಲವು ಕಾರ್ಯಕ್ರಮ ಜಾರಿಗೆ ತಂದಿದೆ ಎಂದು ಶಾಸಕ ಎಸ್

ದಾವಣಗೆರೆಯಲ್ಲಿಂದು ಜಿಲ್ಲಾ ಮಟ್ಟದ ಆಯುಷ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಮನೆ ಮನೆಗೂ ಆಯುರ್ವೇದ ಸೇರಿದಂತೆ ದೇಶಿಯ ವೈದ್ಯ ಪದ್ಧತಿ ಪರಿಚಯಿಸುವ ಕಾರ್ಯವನ್ನು ಆಶಾ ಕಾರ್ಯಕರ್ತೆಯರು ಮಾಡಬೇಕು ಎಂದು ಸಲಹೆ ನೀಡಿದರು ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಆರಂಭ ಸೇರಿದಂತೆ ವಿವಿಧ ದೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯದ ವಿವಿಧೆಡೆ ಇಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಜೆಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿದ ಶಿಕ್ಷಕರು ಮುಂದಿನ ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಮುಗಿಯಬೇಕು ಪದವಿ ಪೂರೈಸಿದ ಶಿಕ್ಷಕರನ್ನು ಪ್ರೌಢಶಾಲೆಗಳಿಗೆ ಪದೋನ್ನತಿ ಮಾಡಬೇಕು ಮತ್ತು ಚುನಾವಣೆ ಸೇರಿದಂತೆ ಇತರೆ ಕಾರ್ಯಗಳಿಗೆ ಶಿಕ್ಷಕರನ್ನು ನಿಯೋಜಿಸಬಾರದು ಎಂಬ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು